ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಬನ್ನಾಗರ್ ನಾಲಾ ಯೋಜನೆ ರಾಷ್ಷಕ್ಕೆ ಲೋಕಾರ್ಪಣೆ ಮಿರ್ಜಾಪುರ ವ್ಲೆದ್ಧಕೀಯ ಕಾಲೇಜಿಗೆ ಶಂಕು ಸ್ಥಾಪನೆ ಹಿಂದಿನ ಸರ್ಕಾರಗಳು ಜನರನ್ನು ನಿರ್ಲಕ್ಷಿಸಿ ಕಾಲಮಿತಿಯಲ್ಲಿ ಯಾವುದೇ ಯೋಜನೆಗಳನ್ನು ಪೂರ್ಣಗೊಳಿಸಿಲ್ಲ ಪ್ರಧಾನಿ ಆರೋಪ

ಮುಂಬರುವ ಸಂಸತ್ ಮತ್ತು ರಾಜ್ಜ ವಿಧಾನ ಮಂಡಲಗಳ ಮುಂಗಾರು ಅಧಿವೇಶನದಲ್ಲಿ ಸಂಸದರು ಮತ್ತು ಶಾಸಕರಿಂದ ಫಲಪ್ರದ ಚರ್ಚೆ ಮೂಲಕ ನಿರ್ಧಾರ ರಾಪ್ಷಪತಿ ರಾಮ್ನಾಥ್ ಕೋವಿಂದ್ ವಿಶ್ವಾಸ

ಫಿನ್ಲ್ಯಾಂಡ್ನಲ್ಲಿ ನಾಳೆ ನಡೆಯುವ ರಷ್ಕಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗಿನ ಸಭೆಯ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಹೊಂದಿಲ್ಲ ಅಮೆರಿಕ ಅಡ್ಡಕ್ಷ ಡೊನಾಲ್ಡ್ ಟ್ರಂಪ್

ಸಿಂಧು ಪರಾಭವ

ರೈತರ ಬಗ್ಗೆ ಈಗ ಅವರು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಅವರ ಅವಧಿಯಲ್ಲಿ ದೇಶಾದ್ಯಂತ ಯಾವುದೇ ನೀರಾವರಿ ಯೋಜನೆಗಳು ಪೂರ್ಣಗೊಂಡಿಲ್ಲ ಎಂದು ಟೀಕಿಸಿದ್ದಾರೆ ಎರಡು ದಿನಗಳ ಉತ್ತರ ಪ್ರದೇಶ ಭೇಟಿಯಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎರಡನೇ ದಿನವಾದ ಇಂದು ಮಿರ್ಜಾಪುರ ವೈದ್ವಕೀಯ ಕಾಲೇಜಿಗೆ ಶಂಕುಸ್ಥಾಪನೆ ಮತ್ತು ಬನ್ಗಾಗರ್ ನಾಲೆ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದ ಬಳಿಕದ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ಮಹತ್ವಾಂಕ್ಷೆಯ ಬನ್ಲಾಗರ್ ನಾಲೆ ಯೋಜನೆಯಿಂದ ಈ ಭಾಗದಲ್ಲಿ ನೀರಾವರಿ ಯೋಜನೆಗೆ ಹೆಚ್ಚಿನ ಬಲ ಬರಲಿದೆ ಇದರಿಂದ ಮಿರ್ಜಾಪುರ ಮತ್ತು ಅಲಹಾಬಾದ್ ಜಿಲ್ಲೆಗಳ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪೂರ್ವಾಂಚಲದಲ್ಲಿ ಅಭಿವೃದ್ಧಿ ಕಾರ್ಯಕ್ರಗಳಿಗೆ ವೇಗ ದೊರೆತಿದೆ ಇದನ್ನು ಪ್ರತಿಯೊಬ್ಬರು ಕಾಣುತ್ತಿದ್ದಾರೆ ಎಂದು ಪ್ರಧಾನಿ ಹೇಳಿದರು ರೈತರ ಕಲ್ಕಾಣಕ್ಕೆ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ ಇತ್ತೀಚಿಗೆ ಮುಂಗಾರು ಬೆಳೆಗಳ ಕನಿಷ್ಠ ದೆಂಬಲ ದೆಲೆಯನ್ನು ಹೆಟ್ಟಸಲಾಗಿದೆ

ರೈತರ ಆದಾಯ ದ್ವಿಗುಣಗೊಳ್ಳುವ ದಿನ ದೂರವಿಲ್ಲ ಎಂದು ಅವರು ಹೇಳಿದರು

ಸಂಸತ್ತು ಮತ್ತು ರಾಜ್ಯ ವಿಧಾನ ಮಂಡಲಗಳು ಶೀಘ ಆರಂಭಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ಹರಿಯಾಣದ ಫತೇಹಾಬಾದ್ನಲ್ಲಿ ಶಿರೋಮನಿ ಕಬೀರ್ ಪ್ರಕಟ್ ದಿವಸದ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪರಿಯಾಣ ಜನರ ಮತ್ತು ರಾಜ್ಯ ಸರ್ಕಾರದ ನಿರಂತರ ಪ್ರಯತ್ನದಿಂದಾಗಿ ಭೇಟ ಬಚಾವೋ ಭೇಟ ಪಡಾವೋ ಅಭಿಯಾನದ ಚಾಲನೆಯ ನಂತರ ರಾಜ್ಯದಲ್ಲಿ ಹೆಣ್ಣ ಮಕ್ಕಳ ಲಿಂಗಾನುಪಾತ ಹೆಚ್ಚಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಹೆಣ್ಣು ಮಕ್ಕಳ ಲಿಂಗಾನುಪಾತ ರಾಜ್ಯದಲ್ಲಿ ಇನ್ನಷ್ಟು ಹೆಚ್ಚಾಗಬೇಕೆಂದು ಅವರು ಹೇಳಿದರು ಎರಡು ದೇಶಗಳ ನಡುವಿನ ನಾಗರಿಕರ ವೀಸಾ ನಿರ್ಬಂಧಗಳನ್ನು ಸಡಿಲಗೊಳಿಸಲು ಬಾಂಗ್ಲಾದೇಶದೊಂದಿಗಿನ ಪರಿಷ್ಟತ ಪ್ರವಾಸಿ ಒಪ್ಪಂದಕ್ಕೆ ಭಾರತ ಇಂದು ಸಹಿ ಹಾಕಿದೆ ಬಾಂಗ್ಲಾ ಪ್ರವಾಸದಲ್ಲಿರುವ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಅಲ್ಲಿನ ಗೃಹ ಸಚಿವ ಅಸದುಝ್ವಾಮಾನ್ ಖಾನ್ ಈ ಒಪ್ಪಂದಕ್ಕೆ ಢಾಕಾದಲ್ಲಿಂದು ಸಹಿ ಹಾಕಿದ್ದಾರೆ

ರಾಜ್ನಾಥ್ ಸಿಂಗ್ ಅವರು ಢಾಕಾದ ದಕ್ಷೇಶ್ವರಿ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ರಾಜ್ನಾಥ್ ಸಿಂಗ್ ಅವರು ಬಂಗಬಂಧು ವಸ್ತುಸಂಗ್ರಹಾಲಯಕ್ಕೆ ಭೇಟ ನೀಡಿ ಬಾಂಗ್ಲಾದೇಶದ ರಾಷ್ಟಪಿತ ಶೇಖ್ ಮುಜೀಬುರ್ರಹ್ಮನ್ ಅವರಿಗೆ ಗೌರವ ಸಲ್ಲಿಸಿದರು

ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ ನವದೆಹಲಿಯ ಆರ್

ಪುರಂನ ಆಂಧ್ರ ಎಜುಕೇಷನ್ ಸೊಸೈಟಿಯಲ್ಲಿ ನೂತನ ಶಾಲಾ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಭಾಷೆ ನಮ್ಮ ಸಂಸ್ಟತಿ ಮೌಲ್ಯ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಸಾಕಾರಗೊಳಿಸುತ್ತದೆ ಒಂದು ಪ್ರದೇಶದ ಸಂಸ್ಕೃತಿ ಅಲ್ಲಿನ ನಾಗರಿಕತೆ ನೈತಿಕತೆ ಜ್ಞಾನ ತತ್ವ ಸಂಪ್ರದಾಯ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಎಂದು ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಇತರರ ಸಂಸ್ಕೃತಿಯ ಬಗ್ಗೆ ಪರಸ್ಪರ ಗೌರವ ಮತ್ತು ನಂಬಿಕೆ ಇತರ ಭಾರತೀಯ ಭಾಷೆಗಳನ್ನು ಕಲಿಯುವುದು ದೇತದ ಒಗ್ಗಟ್ಟು ಮತ್ತು ಸಮಗ್ರತೆಯನ್ನು ಬಲಪಡಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಬಹರೈನ್ನ ಪ್ರಧಾನಮಂತ್ರಿ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎರಡು ದಿನಗಳ ಭೇಟಗಾಗಿ ಸುಷ್ಠಾ ಸ್ವರಾಜ್ ನಿನ್ನೆ ಮನಾಮ ತಲುಪಿದ್ದಾರೆ ಮನಾಮದಲ್ಲಿಂದು ಅವರು ಅಲ್ಲಿನ ವಿದೇಶಾಂಗ ಸಚಿವ ಶೇಖ್ ಬಾಲಿದ್ ಬಿನ್ ಅಹಮದ್ ಅಲ್ ಖಲೀಫಾ ಅವರೊಂದಿಗೆ ಸಭೆ ನಡೆಸಿದ್ದಾರೆ ಉಭಯ ನಾಯಕರು ಎರಡನೇ ಭಾರತ ಬಹರೈನ್ ಉನ್ನತ ಜಂಟಿ ಆಯೋಗದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದರು

ಬಹರೈನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದ ಶೇಬ್ ಖಾಲೀದ್ಖೀ ಸಮುದಾಯ ಗಲ್ಫ್ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದೆ ಎಂದು ಹೇಳದರು ಸುಷ್ಕಾ ಸ್ವರಾಜ್ ಅವರಿಗೆ ಮಸ್ತಕವನ್ನು ಉಡುಗೊರೆಯಾಗಿ ನೀಡಲಾಯಿತು ಕರ್ನಾಟಕದ ಮುಖ್ಚಿಮಂತ್ರಿ ಎಚ್

ಕುಮಾರ ಸ್ವಾಮಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮಿತ್ರ ಸರ್ಕಾರದ ಬಗ್ಗೆ ಅತ್ಯಪ್ತಿ ವ್ಲಕ್ಷಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನುದ್ದೇತಿಸಿ ಅವರು ಮಾತನಾಡಿದರು ಸಮಾರಂಭದಲ್ಲಿ ಕುಮಾರ ಸ್ವಾಮಿ ಬಾವುಕರಾಗಿ ಕಣ್ಣೇರಿಟ್ಟರು ಪಕ್ಷದ ಕಾರ್ಯಕರ್ತರು ಸಂತಸಗೊಂಡಿದ್ದಾರೆ ಆದರೆ ಸಮ್ಹಿತ್ರ ಸರ್ಕಾರದಲ್ಲಿ ನಾನು ನೋವು ಉಣ್ಣುತ್ತಿದ್ದೇನೆ ಎಂದು ಹೇಳಿದರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸಾರ್ವಜನಿಕವಾಗಿ ಬಾವುಕರಾಗಿರುವ ಬಗ್ಗೆ ಲೋಕಸಭೆ ಸದಸ್ಯ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಿ ರಾಜ್ಯದ ಜನರಿಗೆ ಇದು ಒಳ್ಳೇಯ ಸಂದೇಶ ನೀಡುವುದಿಲ್ಲ ಕುಮಾರ ಸ್ವಾಮಿ ಅವರು ಅನ್ನಷ್ಟು ಧೈರ್ಯವಂತರಾಗಬೇಕು ಹಾಗೂ ಜನರ ನಿರೀಕ್ಷೆಗಳನ್ನು ಈಡೇರಿಸಬೇಕು ಎಂದು ಹೇಳಿದ್ದಾರೆ ಅಡುಗೆ ಅನಿಲಕ್ಕೆ ನೀಡುತ್ತಿರುವ ಸಹಾಯಧನ ಸೌಲಭ್ಯವನ್ನು ಪೈಪ್ ಮೂಲಕ ಅಡುಗೆ ಅನಿಲ ಪಡೆಯುತ್ತಿರುವವರು ಮತ್ತು ಜೈವಿಕ ಅನಿಲ ಬಳಸುವವರಿಗೂ ವಿಸ್ತರಿಸುವ ಸಂಬಂಧ ನೀತಿ ಆಯೋಗ ಪ್ರಸ್ತಾಪವೊಂದನ್ನು ತಯಾರಿಸುತ್ತಿದೆ ಅಡುಗೆಗೆ ಬಳಸುವ ಎಲ್ಲಾ ವಿಧದ ಇಂಧನಕ್ಕೂ ಸಹಾಯಧನ ಅನ್ವಯವಾಗಬೇಕು ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ತಿಳಿಸಿದ್ದಾರೆ ಪ್ರಸಕ್ತ ಎಲ್ಪಿಜಿ ಬಳಕೆದಾರರಿಗೆ ಮಾತ್ರ ಸಹಾಯಧನ ನೀಡಲಾಗುತ್ತಿದೆ

ಈ ಹೊಸ ನೀತಿಯ ಕರಡನ್ನು ಕಳೆದ ವರ್ಷ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಬಿಡುಗಡೆ ಮಾಡಲಾಗಿದೆ ಅಂತರ್ ಸಚಿವರ ಸಮಾಲೋಚನೆಯ ಬಳಿಕ ಈ ನೀತಿ ಸಚಿವ ಸಂಪುಟದ ಮುಂದೆ ಬರಲಿದೆ ನಾಳೆ ಫಿನ್ಲೆಂಡ್ನಲ್ಲಿ ರಷ್ಠಾ ಅಧ್ಯಕ್ಷ ವ್ಲಾಡಿಮಿರ್ ಪುಟನ್ ಅವರೊಂದಿಗೆ ನಡೆಯುವ ಮಾತುಕತೆಯ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಹೊಂದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಆದಾಗ್ಯೂ ಕೆಲವು ಒಕ್ಕೆಯ ಅಂಶಗಳು ಈ ಸಭೆಯಿಂದ ಹೊರಬರಬಹುದು ಎಂದು ಅವರು ಸಿಬಿಎಸ್ ನ್ಯೂಸ್ಗೆ ತಿಳಿಸಿದ್ದಾರೆ

ಆದರೆ ಹ್ವಾಕಿಂಗ್ ಆರೋಪವನ್ನು ರಷ್ಡಾ ನಿರಾಕರಿಸಿದೆ

ಗುಜರಾತ್ನ ಆರ್ಎಸ್ಎಸ್ ವಕ್ತಾರ ವಿಜಯ್ ಠಾಕೆರ್ ಸಂಘಟನೆಯನ್ನು ದೇಶದಲ್ಲಿ ಮತ್ತಪ್ಪು ಬಲಪಡಿಸುವ ಕುರಿತು ಮತ್ತು ಸಂಘದ ಚಟುವಟಕೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಅವರು ತಿಳಿಸಿದರು ಬ್ಯಾಂಕಾಂಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ಪಿ

ಸಿಂಧು ಜಪಾನ್ನ ನೋಜೋಮಿ ಓಕುಹಾರ ಅವರ ವಿರುದ್ದ ಸೋಲನುಭವಿಸಿದ್ದಾರೆ

ರಷ್ಠಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಘುಟ್ಟಾಲ್ ಟೂರ್ನಿಯಲ್ಲಿ ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಕ್ರೊವೇಷಿಯಾ ತಂಡಗಳು ಮುಖಾಮುಖಿಯಾಗಲಿವೆ ಮಾಸ್ಕೋದ ಲೂಜ್ನ ಕೀ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ

ಕ್ರೋವೇಷಿಯಾ ಆಟಗಾರರು ಮೊದಲ ಪ್ರಮುಖ ಅಂತಾರಾಷ್ಷೀಯ ಟ್ರೋಫಿ ಎತ್ತಿ ಹಿಡಿಯುವ ವಿಶ್ವಾಸದಲ್ಲಿದ್ದರೆ

ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಎರಡು ತಂಡಗಳು ಮುಖಾಮುಖಿಯಾಗಿದ್ದವು